ಲೋಕಸಭಾ ಚುನಾವಣೆ ದೇಶಾದ್ಲಂತ ರಾಜಕೀಯ ಚಟುವಟಿಕೆ ಕ್ರಮೇಣ ಚುರುಕು

ಪ್ರಕ್ರಿಯೆಗೆ ಜರ್ಮನಿಯಿಂದ ಐರೋಪ್ಟ ಒಕ್ಕೂಟದಲ್ಲಿ ಪ್ರಸ್ತಾಪ

ನೇಪಾಳಶ್ರೀಲಂಕಾ ನಡುವೆ ಹಣಾಹಣಿ

ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಲು ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ನಿನ್ನೆ ದೆಹಲಿಯಲ್ಲಿ ಸಭೆ ಸೇರಿ ಚರ್ಚೆ ನಡೆಸಿತು ಈ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಕೇಂದ್ರ ಸಚಿವರುಗಳಾದ ರಾಜನಾಥ ಸಿಂಗ್ ಅರುಣ್ ಜೇಟ್ಲ ನಿತಿನ್ ಗಢರಿ ಹಾಗೂ ಪಕ್ಷದ ಹಿರಿಯ ನಾಯಕರು ಪಾಲ್ಗೊಂಡಿದ್ದರು

ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಜೆಪಿ ಇನ್ನಷ್ಟೇ ಘೋಷಣೆ ಮಾಡಬೇಕಿದೆ

ಈ ಬಗ್ಗೆ ನಿನ್ನೆ ದೆಹಲಿಯಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ತಿ ಹಾಗೂ ಛತ್ತೀಸ್ಫಡ ಉಸ್ತುವಾರಿ ಅನಿಲ್ ಜೈನ್ ತಿಳಿಸಿದ್ದಾರೆ

ದೆಹಲಿ ಮುಖ್ಯಮಂತ್ರಿ ಹಾಗೂ ಆಮ್ ಆದ್ನಿ ಪಕ್ಷದ ರಾಷ್ಟೀಯ ಸಂಚಾಲಕ ಅರವಿಂದ್ ಕ್ರೇಜಿವಾಲ್ ಸುದ್ದಿಗಾರರೊಂದಿಗೆ ಮಾತನಾಡಿ ದೆಹಲಿಯಲ್ಲಿ ತಮ್ಮ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ಕಾಂಗ್ರೆಸ್ ಪಕ್ಷ ನಿರಾಕರಿಸಿದೆ ಎಂದು ಹೇಳಿದ್ದಾರೆ ಮತ್ತೊಂದೆಡೆ ಜಮ್ನು ಮತ್ತು ಕಾಶ್ನೀರದಲ್ಲಿ ಕಾಂಗ್ರೆಸ್ನೊಂದಿಗೆ ಮೈತ್ರಿ ಕುರಿತ ವರದಿಯನ್ನು ಪಿಡಿಪಿ ಮುಖ್ಜಸ್ಥೆ ಮೆಹಬೂಬಾ ಮುಖ್ಜಿ ತಳ್ಳಿ ಹಾಕಿದ್ದಾರೆ

ಮುಂಬೈನಲ್ಲಿ ಸುದ್ದಿಗೋಪ್ಠಿಯಲ್ಲಿ ಮಾತನಾಡಿದ ಸಮಾಜವಾದಿ ಪಕ್ಷದ ಶಾಸಕ ಅಬು ಅಸೀಮ್ ಅಜ್ಜಿ ಎರಡೂ ಪಕ್ಷಗಳು ಸೇರಿ ತೃತೀಯರಂಗ ರಚಿಸಿವೆ ಎಂದು ಹೇಳಿದ್ದಾರೆ

ಮುಕ್ತ ಚುನಾವಣಾ ಪ್ರಕ್ರಿಯೆಗೆ ಈ ವೀಕ್ಷಕರು ಸಹಕರಿಸಲಿದ್ದಾರೆ ಲೋಕಸಭಾ ಚುನಾವಣೆಗಳ ಹಿನ್ನೆಲೆಯಲ್ಲಿ ಸಮಾಜಿಕ ಮಾಧ್ಯಮಗಳು ಅಂತರ್ಜಾಲ ಮತ್ತು ಭಾರತೀಯ ಮೊಬ್ನೆಲ್ ಅಸೋಸಿಯೇಷನ್ ಸಂಘ ಇಂದು ಸಂಜೆ ನೀತಿ ಸಂಹಿತೆಯನ್ನು ಪ್ರಕಟಿಸಲಿದೆ ನವದೆಹಲಿಯಲ್ಲಿ ನಿನ್ನೆ ಚುನಾವಣಾ ಆಯೋಗದ ಪ್ರತಿನಿಧಿಗಳು ಈ ಸಂಘಟನೆಗಳನ್ನು ಭೇಟ ಮಾಡಿ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ವಮಗಳ ಬಳಕೆ ನಿಯಂತ್ರಣ ಬಗ್ಗೆ ಚರ್ಚಿಸಿದ್ದಾರೆ ಸಭೆಯಲ್ಲಿ ಪಾಲ್ಗೊಂಡಿದ್ದ ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರ ಮಾದರಿ ನೀತಿ ಸಂಹಿತೆಯಂತೆಯೇ ಸಾಮಾಜಿಕ ಮಾಧ್ಲಮ ನೀತಿ ಸಂಹಿತೆ ಜಾರಿ ತರುವಂತೆ ಸಂಸ್ಥೆಗಳಿಗೆ ಮನವಿ ಮಾಡಿದ್ದಾರೆ ಫೇಸ್ಬುಕ್ ವಾಟ್ಆಫ್ ಟ್ವೀಟರ್ ಹಾಗೂ ಗೂಗಲ್ ಸೇರಿದಂತೆ ಹಲವಾರು ಸಾಮಾಜಿಕ ಜಾಲತಾಣಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು

ನಾಮಪತ್ರಗಳ ಸಲ್ಲಿಕೆಗೆ ಎರಡು ದಿನ ಬಾಕಿ ಇದೆ

ಹೋಳ ಹಭ್ಗದ ಸಂಭ್ರಮವನ್ನು ಹಂಚಿಕೊಳ್ಳಲಿದ್ದಾರೆ ಮೈ ಬಿ ಚೌಕಿದಾರ್ ಅಭಿಯಾನದ ಅಂಗವಾಗಿ ನಡೆಯುತ್ತಿರುವ ಸರಣಿ ಕಾರ್ಯಕ್ರಮಗಳಲ್ಲಿ ಇದು ಕೂಡ ಒಂದಾಗಿದೆ ಎಂದು ಪಕ್ಷದ ಮಾಧ್ಯಮ ಮುಖ್ಯಸ್ಥ ಹಾಗೂ ರಾಜ್ಯಸಭಾ ಸದಸ್ಯ ಅನಿಲ್ ಬಲೂನಿ ಹೇಳಿದ್ದಾರೆ ವಂಶ ಪಾರಂಪರ್ಯ ರಾಜಕೀಯಕ್ಕೆ ಬೆಂಬಲ ನೀಡುವುದು ಯಾವುದೇ ಪಕ್ಷದ ದೊಡ್ಡ ದುರಂತ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಕಾಂಗ್ರೆಸ್ ವಿರುದ್ದ ತೀಕ್ಷ್ಣ ದಾಳಿ ನಡೆಸಿದ್ದಾರೆ ಪ್ರೆಸ್ನಿಂದ ಪಾರ್ಲಿಮೆಂಟ್ವರೆಗೆ ಸೈನಿಕರಿಂದ ಮುಕ್ತ ಮಾತುಕತೆವರೆಗೆ ಸಂವಿಧಾನದಿಂದ ನ್ಯಾಯಾಲಯಗಳವರೆಗೆ ಯಾವುದೂ ಉಳಿದಿಲ್ಲ ಎಂದು ಮೋದಿ ಹೇಳಿದ್ದಾರೆ

ವಿಳಂಬದ ವಿರುದ್ದ ಅಭಿವೃದ್ದಿಗೆ ಅತಂತ್ರತೆ ವಿರುದ್ದ ಭದ್ರತೆಗೆ ಅಡೆತಡೆ ವಿರುದ್ದ ಅವಕಾಶಗಳಿಗೆ ಹಾಗೂ ಮತಬ್ಬಾಂಕ್ ರಾಜಕೀಯ ವಿರುದ್ದ ವಿಕಾಸಕ್ಕೆ ಮತ ನೀಡಿದ್ದಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಬ್ಲಾಗ್ನಲ್ಲಿ ಬರೆದಿದ್ದಾರೆ ಮಣಿಮರದ ಇಂಘಾಲ್ನಲ್ಲಿಂದು ಎರಡು ಲೋಕಸಭಾ ಸ್ಥಾನಗಳಿಗೆ ಪಕ್ಷದ ಚುನಾವಣಾ ಪ್ರಚಾರಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ಚಾಲನೆ ನೀಡಲಿದ್ದಾರೆ

ನವದೆಹಲಿಯ ಇಂಡಿಯನ್ ಇನ್ಸ್ಟಿಟ್ಟೂಟ್ ಆಫ್ ಮಾಸ್ಕೆ ಕಮ್ಯೂನಿಕೇಷನ್ನಲ್ಲಿಂದು ಅಟಲ್ ಬಿಹಾರಿ ವಾಜಪೇಯಿ ಸ್ನಾರಕ ಮೊದಲ ಉಪನ್ನಾಸ ನೀಡಿದ ಅವರು ಪ್ರಜಾಪ್ರಭುತ್ವದ ಉಳಿವಿಗೆ ಮಾಧ್ಯಮಗಳು ಹೆಚ್ಚು ಸಹಕಾರಿ ಎಂದು ಅವರು ಬಣ್ಣೆಸಿದ್ದಾರೆ ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಲವಾಗಿದ್ದು ಈ ರಾಷ್ಲದಲ್ಲಿ ಮಾಧ್ಯಮಗಳ ಪಾತ್ರ ಎಲ್ಲವೂಕೆಂತ ಶ್ರಮುಖವಾಗಿವೆ ಎಂದರು

ಈ ತಜ್ಞರು ಕಾರಿಡಾರ್ ನಿರ್ಮಾಣ ಸ್ಥಳಕ್ಕೆ ಭೇಟ ನೀಡಿ ಪರಿಶೀಲಿಸಿದ್ದಾರೆ ಹಾಗೂ ಕಾರಿಡಾರ್ ನಿರ್ಮಾಣ ಕುರಿತು ಚರ್ಚಿಸಿದ್ದಾರೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ದೇಶದ ಮೊದಲ ಲೋಕಪಾಲಕರಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪಿನಾಕಿ ಚಂದ್ರ ಘೋಷ್ ಅವರನ್ನು ನೇಮಕ ಮಾಡಲಾಗಿದೆ ಎಂದು ರಾಷ್ಸಪತಿ ಭವನದ ಅಧಿಕೃತ ಪ್ರಕಟಣೆ ತಿಳಿಬದೆ ಲೋಕಪಾಲ್ನ ಮುಖ್ಯಸ್ಥರು ಹಾಗೂ ಭ್ರಷ್ಲಾಚಾರ ನಿಗ್ರಹದಳ ಸದಸ್ಯರನ್ನು ರಾಷ್ಲಪತಿ ರಾಮನಾಥ್ ಕೋವಿಂದ್ ನೇಮಕ ಮಾಡಿದ್ದಾರೆ